ವಿವಾದಿತ ನಿವೇಶನವನ್ನು ರಾಮಮಂದಿರ ನಿರ್ಮಾಣಕ್ಕಾಗಿ ಆ ಟ್ರಸ್ಟ್ಗೆ ಹಸ್ತಾಂತರಿಸಬೇಕು ಎಂದು ಸುಪ್ರೀಂಕೋರ್ಟ್ ತೀರ್ಮ ನೀಡಿದೆ

ಇದು ಸರ್ವಾನುಮತದ ತೀರ್ಮ ಎಂದು ಐವರು ನ್ಯಾಯಾಧೀಶರಿದ್ದ ಸಾಂವಿಧಾನಿಕ ಪೀಠದ ನೇತೃತ್ವ ವಹಿಸಿದ್ದ ಮುಖ್ಯನ್ಯಾಯಮೂರ್ತಿ ರಂಜನ್ ಗೋಗೊಯ್ ಸ್ವಪ್ಪಡಿಸಿದರು ಪ್ರಕರಣದ ಮತ್ತೊಬ್ಬ ಕಕ್ಷಿಧಾರನಾಗಿದ್ದ ನಿರ್ಮೋಹಿ ಅಬಾಡಗೆ ಕೇಂದ್ರ ಸರ್ಕಾರಕ್ಕೂ ಒಪ್ಪಿಗೆ ಆದ್ದಲ್ಲಿ ಟ್ರಸ್ಟ್ನಲ್ಲಿ ಪ್ರಾತಿನಿಧಿತ್ವ ನೀಡಬಹುದು ಎಂದು ನ್ಯಾಯಪೀಠ ತಿಳಿಸಿದೆ ವಿವಾದಿತ ಜಮೀನಿನ ಸಂಪೂರ್ಣ ನಿಯಂತ್ರಣಕ್ಕಾಗಿ ನಿರ್ಮೋಹಿ ಅಖಾಡ ಸಲ್ಲಿಸಿದ್ದ ಮನವಿ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತಿರಸ್ಕರಿಸಿದೆ ಬಾಬ್ರಿ ಮಸೀದಿಗೆ ಹಾನಿ ಉಂಟುಮಾಡಿದ್ದು ಕಾನೂನಿನ ಉಲ್ಲಂಘನೆಯಾಗಿದೆ ಎಂದು ನ್ನಾಯಪೀಠ ಅಭಿಪ್ರಾಯಪಟ್ಟದೆ ವಿವಾದಿತ ನಿವೇಶನ ತ್ರೀರಾಮ ದೇವರ ಜನ್ಹ್ವಳವೆಂದು ಹಿಂದೂಗಳು ನಂಬಿದರೆ ಮುಸ್ಲಿಮರು ಕೂಡ ಇದನ್ನೇ ಹೇಳುತ್ತಾರೆ ವಿವಾದಿತ ಸ್ವಳದಲ್ಲಿರುವ ಮಸೀದಿ ಕಟ್ಟಡವನ್ನು ಖಾಲಿ ನಿವೇಶನದಲ್ಲಿ ನಿರ್ಮಿಸಿಲ್ಲ ಈಗ ಇರುವ ಮಸೀದಿಯ ಕೆಳಗೆ ಬೇರೊಂದು ಕಟ್ಟಡದ ಅವಶೇಷಗಳವೆ ಎಂದು ಭಾರತದ ಪ್ರಾಚ್ಯವಸ್ತು ಸರ್ವೇಕ್ಷಣ ಇಲಾಖೆ ಸಾಕಷ್ಟು ಸಾಕ್ಷ್ಯಗಳನ್ನು ಒದಗಿಸಿದೆ ಎಂದು ತೀರ್ಪಿನಲ್ಲಿ ಹೇಳಲಾಗಿದೆ ಅಯೋಧ್ಯೆ ವಿವಾದದ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ಜನರ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಈ ತೀರ್ಮ ನ್ನಾಯಾಂಗದದೆದುರು ಎಲ್ಲರೂ ಸಮಾನರು ಎನ್ನುವುದನ್ನು ತೋರಿಸಿದೆ ಶಾಂತಿ ಮತ್ತು ಸಾಮರಸ್ತೆ ಮುಂದುವರಿಯಲಿ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಅಯೋಧ್ಯೆ ವಿವಾದ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪನ್ನು ಎಲ್ಲರೂ ಸ್ವಾಗತಿಸಬೇಕು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ

ಕೇಂದ್ರ ಸಚಿವ ಪ್ರಹ್ಲಾದ್ ಜೋಷಿ ಅಯೋಧ್ಯೆ ತೀರ್ಮ ದೇಶದ ಸಮಗ್ರತೆ ಸೌಹಾರ್ದತೆ ಮತ್ತು ಏಕತೆಯನ್ನು ಬಲಪಡಿಸಲಿದೆ ಎಂದು ಟ್ವೀಟ್ ಮಾಡಿದ್ದಾರೆ

ನಗರದೆಲ್ಲೆಡೆ ಪೊಲೀಸರ ಕಟ್ಟೆಚ್ಚರ ವಹಿಸಲಾಗಿದೆ

ಎಸ್ ಆರ್

ಮುನ್ನೆಚ್ಲರಿಕೆ ತ್ರಮವಾಗಿ ಹಲವರನ್ನು ವಶಕ್ಷೆ ತೆಗೆದುಕೊಳ್ಳಲಾಗಿದೆ

ವೇದಮೂರ್ತಿ ತಿಳಿಸಿದ್ದಾರೆ ದಾವಣಗೆರೆ ವಿಶ್ವವಿದ್ದಾಲಯ ವ್ಯಾಪ್ತಿಯಲ್ಲಿ ಇಂದು ನಡೆಯಬೇಕಿದ್ದ ಪದವಿ ತರಗತಿಗಳ ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ನ ಇಂಗ್ಲೀಷ್ ವಿಷಯದ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಎಂದು ಕುಲಪತಿ ಪ್ರೊಫೆಸರ್ ಹಲಸೆ ತಿಳಿಸಿದ್ದಾರೆ

ಅರ್ಚನಾ ಆದೇಶ ಹೊರಡಿಸಿದ್ದಾರೆ ವಿಜಯಪುರದಲ್ಲಿಂದು ಜಿಲ್ಲಾಡಳಿತದಿಂದ ವಿವಿಧ ಸಮುದಾಯದ ಮುಖಂಡರೊಂದಿಗೆ ಪ್ರತ್ಯೇಕ ಶಾಂತಿಪಾಲನಾ ಸಭೆಗಳನ್ನು ನಡೆಸಲಾಯಿತು ಶಾಂತಿ ಕದಡುವಂತಹ ಚಟುವಟಿಕೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದರು ರಾಜ್ಯದಲ್ಲಿ ನಡೆಯಲಿರುವ ಉಪಚುನಾವಣೆಯಲ್ಲಿ ಜೆಡಿಎಸ್ ಯಾವ ಪಕ್ಷದೊಂದಿಗೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಮಂಗಳೂರಿನಲ್ಲಿಂದು ಸ್ವಪ್ನಪಡಿಸಿದ್ದಾರೆ ಅನರ್ಹ ಶಾಸಕರ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ತೀರ್ಮ ಬಂದರೂ ತಮ್ಮ ನಿಲುವು ಸ್ಪಷ್ಟ ಎಂದ ಜೆಡಿಎಸ್ ವರಿಷ್ಠ ಈ ಬಾರಿಯ ಉಪ ಚುನಾವಣೆಯಲ್ಲಿ ತೃಪ್ತಿಕರವಾದ ಫಲಿತಾಂಶ ಪಡೆಯುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು

ಪಂಪಿ ಉತ್ಸವದ ದಿನಾಂಕವನ್ನು ಬದಲಾಯಿಸಲಾಗಿದೆ ಈ ಮೊದಲು ನಿಗದಿಪಡಿಸಿದ್ದ ದಿನಾಂಕಕ್ಕಿಂತ ಒಂದು ದಿನ ಮೊದಲೇ ಅಂದರೆ ಜ

ನಕುಲ್ ಪ್ರಕಟಿಸಿದ್ದಾರೆ